ಲೋಕ ನಾಯಕ ಜಯಪ್ರಕಾಶ್ ನಾರಾಯಣ್ ಸಮಾಜ ಸುಧಾರಕ ನಾನಾಜಿ ದೇಶ್ಮುಖ್ ಅವರ ಜಯಂತಿ ಇಂದು ಉಪರಾಷ್ಷಪತಿ ಪ್ರಧಾನಮಂತ್ರಿ ಸೇರಿದಂತೆ ಗಣ್ಣರಿಂದ ಸ್ಪರಣೆ

ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಮಹಾರಾಷ್ಷ ಮತ್ತು ಕರ್ನಾಟಕ ಸೇರಿದಂತೆ ಹಲವು ಭಾಗಗಳಲ್ಲಿ ಭಾರಿ ಮಳೆ ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ

ಫ್ರೆಂಚ್ ಓಪನ್ ಗ್ರ್ವಾನ್ ಸ್ಲಾಮ್ ಟೆನಿಸ್ ಪಚಿದ್ದಾವಳಿ ಮರುಷರ ಸಿಂಗಲ್ಸ್ನಲ್ಲಿ ನೊವಾಕ್ ಜೊಕೊವಿಚ್ ಮತ್ತು ರಾಫೆಲ್ ನಡಾಲ್ ಸೆಣಸು

ಸ್ವಾತಂತ್ರ್ವ ಹೋರಾಟಗಾರರು ಆಗಿದ್ದ ಜಯಪ್ರಕಾಶ್ ನಾರಾಯಣ ಅವರು ಪ್ರಜಾಪ್ರಭುತ್ತದ ರಕ್ಷಣೆಗೆ ಸತತವಾಗಿ ಹೋರಾಟದ ಜತೆಗೆ ಉಳಿವಿಗಾಗಿ ಚಳವಳಿಯನ್ನು ನಡೆಸಿದ ಮಹಾನ್ ನಾಯಕ ಎಂದು ಗಣ್ಣರು ಸ್ಕರಿಸಿದ್ದಾರೆ ಪ್ರಜಾಪ್ರಭುತ್ವದ ಮೌಲ್ವವನ್ನು ಎತ್ತಿ ಓಡಿಯಲು ಚಳವಳಿ ಮೂಲಕ ದೇಶಾದ್ಯಂತ ಜಾಗ್ಟತಿ ಮೂಡಿಸಿದ್ದ ಜಯಪ್ರಕಾಶ್ ನಾರಾಯಣ್ ಅವರು ತುರ್ತು ಪರಿಸ್ಥಿತಿಯ ನಂತರದ ಹೋರಾಟದಲ್ಲಿ ಮುಂಜೂಣಿಯಲ್ಲಿದ್ದು ರಾಜಕೀಯ ನಾಯಕರಲ್ಲಿ ಮೌಲ್ವಗಳ ರಕ್ಷಣೆಯನ್ನು ಒಗ್ಗೂಡಿಸಿದ ಕೀರ್ತಿ ಜೆ ಪಿ ಯವರಿಗೆ ಸಲ್ಲುತ್ತದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಣ್ಣಿಸಿದ್ದಾರೆ ಭಾರತ ರತ್ನ ನಾನಾಜಿ ದೇಶ್ಮುಖ್ ಅವರ ಕೊಡುಗೆಯನ್ನು ಸ್ಪರಿಸಿದ್ದ ಪ್ರಧಾನಿ ಅವರು ಗ್ರಾಮೀಣ ಅಭಿವ್ಯದ್ದಿಗೆ ಕ್ಟೆಗೊಂಡ ಕಾರ್ಯಕ್ರಮಗಳು ಇಂದಿಗೂ ಪ್ರಸ್ತುತವಾಗಿವೆ ಎಂದು ಪೇಳಿದರು ಇಂದು ಇಬ್ಬರು ಮಹಾನ್ ನಾಯಕರ ಕೊಡುಗೆಯನ್ನು ಸ್ಪರಿಸಿದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರ ಆದರ್ಶ ಪಾಗೂ ತತ್ವಗಳನ್ನು ಪಾಲಿಸುವ ಮೂಲಕ ಅವರಿಗೆ ನಾವೆಲ್ಲರೂ ಗೌರವ ಸಲ್ಲಿಸೋಣ ಎಂದು ಸಂದೇಶದಲ್ಲಿ ಹೇಳಿದ್ದಾರೆ

ಸಮಾಜವಾದಿ ಸಿದ್ದಾಂತದ ನಾಯಕಸ್ವಾತಂತ್ರ್ಯ ಹೋರಾಟಗಾರ ಜಯಪ್ರಕಾಶ್ ನಾರಾಯಣ್ ಅವರು ಪ್ರಜಾಪ್ರಭುತ್ವದ ರಕ್ಷಣೆಗೆ ನೀಡಿರುವ ಕೊಡುಗೆ ಅಪಾರವಾದುದು ಎಂದು ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ ನಾನಾಜಿ ದೇಶ್ಮುಖ್ ಅವರಿಗೂ ಗೌರವ ನಮನ ಸಲ್ಲಿಸಿದ ಅವರು ದೇಶದ ಗ್ರಾಮೀಣ ಪ್ರದೇಶದ ಅಭಿವ್ಯದ್ವಿಯ ಜತೆಗೆ ದೂರದೃಷ್ಟಿಯನ್ನು ಹೊಂದಿರುವ ಮಹಾನ್ ಚೇತನ ಎಂದು ಬಣ್ಣಿಸಿದ್ದಾರೆ ಉಭಯ ಧುರೀಣರ ಸೇವೆ ಅನನ್ನ ಎಂದು ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು ಅವರು ಸಂದೇಶದಲ್ಲಿ ತಿಳಿಸಿದ್ದಾರೆ ಇಂದು ಅಂತಾರಾಷ್ಟೀಯ ಪೆಣ್ಣುಮಕ್ಕಳ ದಿನ ಆಚರಣೆ ವಿಶ್ವಸಂಸ್ದೆ ಘೋಷಣೆ ಮಾಡಿರುವಂತೆ ಪಣ್ಣುಮಕ್ಕಳ ರಕ್ಷಣೆ ಪಾಗೂ ಹಕ್ಕುಗಳ ರಕ್ಷಣೆಯೂ ಸೇರಿದಂತೆ ಪ್ರಮುಖ ಸವಾಲುಗಳನ್ನು ಸಮರ್ಪಕವಾಗಿ ನಿರ್ವಹಿಸುವ ಅಗತ್ಕವಿದೆ ಎಂದು ವಿಶ್ವ ಸಂಸ್ಥೆಯ ಭಾರತ ಹಾಗೂ ಭೂತಾನ್ ದೇಶದ ಪ್ರತಿನಿಧಿ ಆಕಾಶವಾಣಿಗೆ ನೀಡಿದ ಸಂದರ್ಶನದಲ್ಲಿ ತಿಳಿಸಿದ್ದಾರೆ ವಿಶ್ವಸಂಸ್ಥೆಯಲ್ಲಿ ಹೆಣ್ಣುಮಕ್ಕಳ ರಕ್ಷಣೆಗಾಗಿ ಪ್ರತ್ತೇಕ ನಿಧಿಯೊಂದನ್ನು ಸ್ವಾಪಿಸಲಾಗಿದೆ ಹೆಣ್ಣುಮಕ್ಕಳ ಮಾನಸಿಕ ಸಮತೋಲನೆ ಮತ್ತು ಅವರ ಬೆಳವಣಿಗೆ ಜೊತೆಗೆ ಪ್ರಸಕ್ತವಾಗಿರುವ ಸಾಂಕ್ರಾಮಿಕ ರೋಗ ನಿಯಂತ್ರಣಕ್ಕೂ ಈ ನಿಧಿಯನ್ನು ಸದ್ದಳಕೆ ಮಾಡಿಕೊಳ್ಳುವಂತೆ ವಿಶ್ವಸಂಸ್ವೆಯ ಪ್ರತಿನಿಧಿ ಅರ್ಜೆಂಟೀನಾ ಮೊಟ್ವೆಲ್ ಹೇಳಿದ್ದಾರೆ

ಮುಂಬರುವ ಬಿಹಾರ ವಿಧಾನಸಭಾ ಚುನಾವಣೆಗೆ ಪಕ್ಷದ ಅಭ್ಯರ್ಥಿಗಳ ಆಯ್ಲೆ ಕುರಿತು ಚರ್ಚಿಸಲು ನಿನ್ನೆ ಬಿಜೆಪಿ ಕೇಂದ್ರಿಯ ಚುನಾವಣಾ ಸಮಿತಿ ಸಭೆ ನಡೆಯಿತು ದೆಹಲಿಯಲ್ಲಿರುವ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ನಡೆದ ಈ ಸಭೆಯಲ್ಲಿ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಗೃಹ ಸಚಿವ ಅಮಿತ್ ಶಾ ಬಿಜೆಪಿ ಅಧ್ಯಕ್ಷ ಜೆ

ನಡ್ಡಾ ಹಾಗೂ ಪಕ್ಷದ ಇನ್ನಿತರೆ ಹಿರಿಯ ನಾಯಕರು ಭಾಗವಹಿಸಿದ್ದರು ಕೆಲ ದಿನಗಳ ಹಿಂದೆಯಷ್ಟೇ ಅಭ್ದರ್ಥಿಗಳ ಆಯ್ತೆ ಕುರಿತು ಸಭೆ ನಡೆಸಿದ್ದ ಬಿಜೆಪಿ ಕೇಂದ್ರೀಯ ಚುನಾವಣಾ ಸಮಿತಿ ಮೊದಲ ಪಂತದ ಚುನಾವಣೆಗೆ ಅಭ್ಯರ್ಥಿಗಳ ಮೊದಲ ಪಟ್ಟಿ ಪ್ರಕಟಿಸಿತ್ತು

ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದಾಗಿ ಕೆಲವು ದಿನ ಭಾರಿ ಮಳೆಯಾಗುವ ಸಾಧ್ಯತೆಯಿದೆ

ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಸಹ ನಿನ್ನೆ ಭಾರಿ ಮಳೆಯಾಗಿದೆ ರಾಜಧಾನಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ವಿಜಯಮರ ಚಿತ್ರದುರ್ಗ ಧಾರವಾಡ ಬೆಳಗಾವಿ ಹಾವೇರಿ ಬಳ್ಳಾರಿ ಬಾಗಲಕೋಟೆ ಕೊಡಗು ಪಾಸನ ಮತ್ತು ಮಂಡ್ನ ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆ ಸುರಿದಿದೆ

ಈ ಹಿನ್ನೆಲೆಯಲ್ಲಿ ಕೆಲವು ಪ್ರದೇಶಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ತಮಿಳುನಾಡು ಹಾಗೂ ಇನ್ನಿತರ ಕೆಲ ರಾಜ್ಬಗಳಲ್ಲೂ ನಿನ್ನೆ ಮಳೆಯಾಗಿದೆ

ಈ ಹಿಂದೆ ಸಂದರ್ಶನ ಸಂದರ್ಭದಲ್ಲಿ ಅಂಕಗಳ ಬಗ್ಗೆ ದೂರು ಕುಂದುಕೊರತೆ ಮತ್ತು ಆರೋಪಗಳು ಕೇಳಿ ಬಂದಿದ್ದವು ಕೆಲವು ಅಭ್ಯರ್ಥಿಗಳಿಗೆ ಸಹಾಯ ಮಾಡಲು ಕುಶಲತೆಯಿಂದ ಕಾರ್ಯನಿರ್ವಹಿಸಲಾಗುತ್ತದೆ ಎಂದು ಪೇಳಲಾಗುತ್ತಿತ್ತು ಹಾಗಾಗಿ ಸಂದರ್ಶವನ್ನು ರದುಪಡಿಸುವುದು ಮತ್ತು ಲಿಖಿತ ಪರೀಕ್ಷಾ ಅಂಕಗಳನ್ನು ಮಾತ್ರ ಆಯ್ಕೆಗೆ ಅರ್ಷತೆ ಎಂದು ಪರಿಗಣಿಸಿರುವುದರಿಂದ ಎಲ್ಲಾ ಅಭ್ಯರ್ಥಿಗಳಿಗೆ ಸಮಾನ ಪಂತದ ಅವಕಾಶ ಕಲ್ಪಿಸಲಾಗುತ್ತದೆ ಎಂದು ಸಚಿವ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ

ವಿಶ್ವದಲ್ಲಿಯೇ ಭಾರತದಲ್ಲಿ ಅತಿ ವೇಗವಾಗಿ ಚೇತರಿಕೆ ಪ್ರಮಾಣ ಹೆಚ್ವಳ ಕಂಡು ಬಂದಿದ್ದು ಸಾವಿನ ಸಂಖ್ಯೆ ಇಳಿಮುಖವಾಗಿದೆ

ಇಂದು ನಡೆಯಲಿರುವ ಪುರುಷರ ಸಿಂಗಲ್ಸ್ ವಿಭಾಗದ ಫೈನಲ್ ಪಂದ್ಯದಲ್ಲಿ ನಂಬರ್ ಒನ್ ಆಟಗಾರ ಸರ್ಬಿಯಾದ ನೊವಾಕ್ ಜೋಕೊವಿಚ್ ಮತ್ತು ಸ್ಪೇನಿನ ಎರಡನೇ ಶ್ರೇಯಾಂಕಿತ ಆಟಗಾರ ರಾಫೆಲ್ ನಡಾಲ್ ಚಾಂಪಿಯನ್ ಪಟ್ಟಕ್ಕಾಗಿ ಪರಸ್ವರ ಸೆಣಸಲಿದ್ದಾರೆ